ಉತ್ತರಪ್ರದೇಶ ಪ್ಯುಮ ಬಂಗಾಳ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕೋವಿಡ್ ಪರೀಕ್ಷೆಗಳನ್ನು ಹೆಚ್ಚಿಸದೇಕಾದ ತುರ್ತು ಅಗತ್ಯವಿದೆ ಎಂದು ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ತಿಳಬಿದ್ದಾರೆ

ದೇಶದ ಜನತೆಯಲ್ಲಿ ಭಯ ಮತ್ತು ಆತಂಕ ಕಡಿಮೆಯಾಗಿ ಆತ್ಸವಿಶ್ವಾಸ ಪೆಚ್ಚಾಗುತ್ತಿರುವುದು ಮಹತ್ತದ ವಿಷಯ ಕೊರೊನಾ ಸಾಂಕ್ರಾಮಿಕ ರೋಗ ತಡೆಯುವ ನಮ್ನಲ್ಲಾ ಪ್ರಯತ್ನಗಳು ಪರಿಣಾಮಕಾರಿಯಾಗಿವೆ ಎಂಬುದು ಸಾಬೀತಾಗಿದೆ ಸಕ್ರಿಯ ಸೋತಿತರ ಸಂಖ್ಣಿ ಇಳಮುಖ ಮತ್ತು ಚೇತರಿಕೆ ದರ ಸುಧಾರಣೆ ಕಾಣುತ್ತಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ಅವರು ತಿಳಿಸಿದರು

ಸೋಂಕಿತರು ಬೇಗ ಗುಣಮುಖರಾಗುತ್ತಾರೆ ಎಂದು ತಜ್ಜರು ಪೇಳುತ್ತಿದ್ದಾರೆ ಎಂದರು ಕೋವಿಡ್ ಪರೀಕ್ಷಾ ಜಾಲ ಹೆಚ್ಚಿಸುವ ಜತೆಗೆ ಆರೋಗ್ಯ ಸೇತು ಆಶ್ ಬಳಕೆಯಿಂದ ಸಂಪರ್ಕಿತರ ಪತ್ರೆ ನಿಯಂತ್ರಣ ಮತ್ತು ನಿಗಾ ವಹಿಸುವಿಕೆ ಸಾಧ್ಯ ಎಂದು ತಿಳಿಸಿದರು ಪ್ರಧಾನಿ ಅವರು ಆಂಧ್ರ ಪ್ರದೇಶ ಕರ್ನಾಟಕ ತಮಿಳುನಾಡು ಪಟ್ಟಮ ಬಂಗಾಳ ಮಹಾರಾಷ್ಟ ಪಂಜಾಬ್ ಬಿಹಾರ ಗುಜರಾತ್ ತೆಲಂಗಾಣ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿಗಳ ಜತೆ ಸಂವಾದ ನಡೆಸಿದರು

ಸೋಂಕಿನ ನಿಯಂತ್ರಣ ಕಾರ್ಯತಂತ್ರ ಪರಿಣಾಮಕಾರಿ ಪರೀಕ್ಷಾ ವ್ಯವಸ್ಥೆ ಮತ್ತು ಗುಣಮಟ್ಟದ ದಿಷಧ ನಿರ್ವಹಣೆಯಿಂದಾಗಿ ಚೇತರಿಕೆ ಸಾಧ್ಯವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ತಿಳಿಸಿದೆ

ಭಾರತದ ಇಕ್ರೇಲ್ ರಾಯಭಾರಿ ಡಾ ರಾನ್ ಮಲ್ಲಾ ಅವರು ನಿನ್ನೆ ವಿದೇಶಾಂಗ ಸಚಿವಾಲಯದ ಮುಖ್ಯ ಅತಿಥಿ ಸಂಜಯ್ ಭಿಟ್ಟಾಚಾರ್ಯ ಅವರ ಸಮ್ಮುಖದಲ್ಲಿ ಏಮ್ಸ್ ನಿರ್ದೇಶಕ ಡಾ ರಂದೀಪ್ ಗುಲೇರಿಯಾ ಅವರಿಗೆ ಉನ್ನತ ಮಟ್ಟದ ಉಪಕರಣಗಳು ಮತ್ತು ತಂತ್ರಜ್ಞಾನ ಪರಿಹಾರಗಳನ್ನು ಅಧಿಕೃತವಾಗಿ ಹಸ್ತಾಂತರಿಸಿದರು

ದೆಹಲಿಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ಮಂಡಳ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಆತ್ಮ ನಿರ್ಭರ್ ಭಾರತ್ ಅಭಿಯಾನದಡಿ ದೇತೀಯ ತಯಾರಿಕಾ ಸಾಮರ್ಥ್ಯವನ್ನು ಉತ್ತೇಜಿಸುವ ಜೊತೆಗೆ ದೇಶದ ಸಶಸ್ತ ಪಡೆಗಳನ್ನು ಬಲಪಡಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು ಒಂದೂಸ್ತಾನ್ ಏರೋನಾಟಕ್ಕೆ ಲಿಮಿಟೆಡ್ ಕಂಪನಿಯಿಂದ ಸಮರಾಭ್ಯಾಸದ ನೂರಾರು ವಿಮಾನಗಳನ್ನು ಖರೀದಿಸುವ ಪ್ರಸ್ತಾವನೆಗೆ ಸಚವರು ಅನುಮೋದನೆ ನೀಡಿದ್ದಾರೆ ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ಕರಾವಳ ಕಾವಲುಪಡೆಗೆ ಉನ್ನತೀಕರಿಸಿದ ಸೂಪರ್ ರ್ನಾಪಿಡ್ ಗನ್ಮೌಂಟ್ಗಳನ್ನು ಬಿಎಚ್ಇಎಲ್ನಿಂದ ಖರೀಸುವ ಪ್ರಸ್ತಾವನೆಗೂ ಅನುಮತಿ ನೀಡಲಾಗಿದೆ

ಭಾರತೀಯ ಭೂಸೇನೆಗೆ ಅಗತ್ಹವಾದ ಸುಧಾರಿತ ಮಾನವರಹಿತ ವೈಮಾನಿಕ ವಾಹನಗಳು ಮತ್ತು ಶಸ್ತಾಸ್ತಗಳ ಖರೀದಿಗೂ ಒಪ್ಪಿಗೆ ಸೂಚಿಸಲಾಗಿದೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ರಷ್ಯಾ ಮೊದಲ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದೆ ರಷ್ಯಾ ಅಧ್ವಕ್ಷ ವ್ಲಾಡಿಮಿರ್ ಪುಟನ್ ಅವರು ಸಚಿವರ ಜೊತೆ ನಡೆಸಿದ ವಿಡಿಯೋ ಸಂವಾದದಲ್ಲಿ ಈ ವಿಷಯ ಪ್ರಕಟಿಸಿದರು ವಿಶ್ವಾದ್ಯಂತ ಕೊರೋನಾ ಸೋಂಕಿನ ಪ್ರಕರಣಗಳು ವಿಪರೀತವಾಗುತ್ತಿರುವ ನಡುವೆ ರಷ್ಠಾದ ವಿಜ್ಞಾನಿಗಳು ಮತ್ತ ವೈದ್ಯಕೀಯ ತಜ್ಞರು ಮಾನವ ಬಳಕೆಗೆ ಯೋಗ್ಣವಾದ ಲಚಿಕೆ ಅಭಿವೃದ್ಧಿಪಡಿಸಲು ನಡೆಸಿದ ಸಂಘಟತ ಪ್ರಯತ್ನಗಳು ಇದೀಗ ಫಲ ನೀಡಿವೆ ಇದರೊಂದಿಗೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮೊದಲು ಲಸಿಕೆ ಕಂಡು ಹಿಡಿದ ಬ್ಯಾತಿ ಇದೀಗ ರಷ್ಯಾ ಪಾಲಾಗಿದೆ ಅದು ಸದ್ದದಲ್ಲೇ ಬೃಹತ್ ಪ್ರಮಾಣದಲ್ಲಿ ಲಚಿಯನ್ನು ಉತ್ವಾದಿಸಲು ಗಂಭೀರ ಪ್ರಯತ್ನಗಳನ್ನು ನಡೆಸುತ್ತಿದೆ ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ದೆಹಲಿಯಲ್ಲಿ ನಿನ್ನೆ ಕೃಷಿ ಮೇಘ ಕಾರ್ಯಕ್ರಮವನ್ನು ವಿಡೀಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿದರು ರಾಷ್ಟೀಯ ಕೃಷಿ ಸಂಕೋಧನಾ ಮತ್ತು ಶಿಕ್ಷಣ ವ್ಯವಸ್ತೆ ಕ್ಲಿಡ್ ಮೂಲಸೌಕರ್ಕ ಮತ್ತು ಸೇವೆಗಳನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ನವಭಾರತದಲ್ಲಿ ಡಿಜೆಟಲ್ ಕೃಷಿಗೆ ಒತ್ತು ನೀಡುವ ಉದ್ದೇಶದಿಂದ ಕೃಷಿ ಮೇಘ ಕಾರ್ಯಕ್ರಮ ರೂಪಿಸಲಾಗಿದೆ ರಾಷ್ಲೀಯ ಕೃಷಿ ಉನ್ನತ ತಿಕ್ಷಣ ಯೋಜನೆಗೆ ಕೇಂದ್ರ ಸರ್ಕಾರ ಮತ್ತು ವಿಶ್ವಬ್ಯಾಂಕ್ ಆರ್ಥಿಕ ನೆರವು ಒದಗಿಸಲಿದೆ ದೇಶದಲ್ಲಿ ರಾಷ್ಷೀಯ ಕೃಷಿ ತಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸಲು ಈ ಯೋಜನೆ ವಿನ್ನಾಸಗೊಳಿಸಲಾಗಿದೆ ಕೃಷಿ ವಿಕ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಒದಗಿಸುವುದು ಇದರ ಉದ್ದೇಶವಾಗಿದೆ ಎಂದು ಸಚಿವರು ತಿಳಿಸಿದರು ಕಳೆದ ಆರು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ರಕ್ಷಣಾ ವಲಯದಲ್ಲಿ ಪಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಯೋಧರ ನಾಲ್ಲು ದಶಕಗಳ ಸುದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸಿದ ಕ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಮಾಜಿ ಯೋಧರಿಗಾಗಿ ಒಂದು ತ್ರೇಣಿ ಒಂದು ಪಿಂಚಣಿ ಯೋಜನೆಯನ್ನು ಫೋಷಿಸಿತು ಮಹಿಳೆಯರನ್ನು ಕಮಾಂಡ್ಗಳಗೂ ಪರಿಗಣಿಸಬೇಕು ಮತ್ತು ಎಲ್ಲಾ ಮಹಿಳಾ ಅಧಿಕಾರಿಗಳಿಗೆ ಶಾಕ್ಷತ ಆಯೋಗಕ್ಕೆ ಆರ್ಪತೆ ಇದೆ ಎಂಬ ಸರ್ಕಾರದ ಮಾರ್ಗಸೂಚಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಶ್ರಮುಖ ಪಾತ್ರ ವಹಿಸಿತು

ಸ್ನಳೀಯ ಸಾಮರ್ಥ್ನವನ್ನು ಅವಲಂಬಿಸಿ ಮುಂದಕ್ಕೆ ತೆಗೆದುಕೊಳ್ಳುವ ಆತ್ಸರ್ಭಾರ್ ಭಾರತ್ನ ಉಪ್ರಕಮದಡಿ ಸತಸ್ತ ಪಡೆಗಳನ್ನು ಬಲಪಡಿಸುತ್ತದೆ

ರಕ್ಷಣಾ ಉತ್ಪಾದನೆಯಲ್ಲಿ ದೇಶವನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉಪಕ್ರಮಕ್ಷೆ ಸಪಕಾರಿಯಾಗಿದೆ